ದೇಹದಲ್ಲಿ ಕೊರೊನಾ ಸೋಂಕು ಸಮುದಾಯ ಹಂತಕ್ಕೆ ಪರಡಿಲ್ಲ ಕೇಂದ್ರ ಆರೊನ್ಯ ಸಜಿವ ಡಾ

ಬಾರತ ಮಾನವ ಕೇಂದ್ರಿತ ಹಾಗೂ ಎಲ್ಲರನ್ನೊಳಗೊಂಡ ವಿಧಾನವನ್ನು ಆಳವಡಿಸೊಂಡಿದೆ ಎಂದು ಹೇಳದ್ದಾರೆ

ಜಾಗತಿಕ ಮನ್ನೇತನದಲ್ಲಿ ಭಾರತ ಮುಂಚೂಣಿ ನಾಯಕತ್ವ ಮಿಸಲಿದೆ ಭಾರತ ಪ್ರತಿಭಾವಂತರ ಆಗರವಾಗಿದ್ದು ಪಲವು ಸಾಮಾಜಕ ವಾಗೂ ಆರ್ಥಿಕ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿರುವ ಸಪಜ ಸುಧಾರಣಾ ದೇಶವಾಗಿದೆ ಎಂದು ನುಡಿದಿದ್ದಾರೆ

ಈ ಸಮಾವೇಶದಲ್ಲಿ ಜಾಗತಿಕ ಚಿಂತಕರು ಉದ್ದಮದ ಗಣ್ಣರು ಕೊರೋನಾ ನಂತರ ಜಾಗತಿಕ ಅರ್ಥಿಕತೆಯ ಮನಸ್ಸೇತನ ಪಾಗೂ ಭಾರತಕ್ಷೆ ಲಭಿಸಲಿರುವ ಅವಕಾಶಗಳಿಗೆ ಸಂಬಂಧಿಸಿದಂತೆ ಜರ್ಜೆ ನಡೆಸಲಿದ್ದಾರೆ

ಈ ಸೋಲಾರ್ ಪಾರ್ಕನ್ನು ರೇವಾ ಆಲ್ಲಾ ಮಘಾ ಸೋಲಾರ್ ಲಿಮಿಟೆಡ್ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ

ಮಧ್ಯಪ್ರದೇಶದ ಊರ್ಜಾ ವಿಶಾಸ್ ನಿಗಮ ಪಾಗೂ ಭಾರತ ಸೌರಶಕ್ತಿ ಕಾರ್ಮೋರೇಷನ್ ಸಮಯೋಗದಲ್ಲಿ ಈ ಯೋನೆಯನ್ನು ಸಾಕಾರಗೊಳಸಲಾಗಿದೆ ಗ್ರಿಡ್ ಪ್ನಾರಿಟಿ ಅಂತರವನ್ನು ತಗ್ಗಿಸುವ ದೇಶದ ಮೊದಲನೇ ಯೋಜನೆ ಇದಾಗಿದೆ

ಆಷ್ಟೇ ಆಲ್ಲದೇ ಈ ಯೋಜನೆಯಲ್ಲಿ ಇಂಗಾಲ ಹೊರ ಸೂಸುವಿಕೆ ಪ್ರಮಾಣವು ಗಣನೀಯವಾಗಿ ತ್ಗುದೆ ರೇವಾ ಯೋಜನೆ ಬಾರತದಲ್ಲಿಷ್ಲೇ ಅಲ್ಲದೇ ಎದೇಡಗಳಲ್ಲೂ ತನ್ನ ರಚನೆ

ಇತರ ರಾಜ್ಯಗಳು ಇದನ್ನು ಮಾದಂಯಾಗಿ ಅನುಸರಿಸುವಂತೆ ನವ ಮತ್ತು ನವೀಕರಣ ಇಂಧನ ಸಚಿವಾಲಯ ಸೂಚಿಸಿದೆ

ಇದು ಹೊರ ರಾಜ್ಗದ ಗ್ರಾಪಕರಿಗೂ ನವೀಕರಣ ಇಂಧನ ಪೂರೈಸುವ ಮೊದಲ ಯೋಜನೆಯಾಗಿದೆ

ಡಿ ಸಮಾರಂಭದ ಖರಿತ ಕಾರ್ಯಕ್ರಮವನ್ನು ರೇವಾ ಆಕಾರವಾಣಿ ಪ್ರಸ್ತುತ ವಡಿಸಲಿದ್ದು

ದೇಶದಲ್ಲಿ ಕೊರೋನಾ ಸೋಂಕು ಸಮುದಾಯ ಪಂತಕ್ಕೆ ಪ್ರಸರಣಗೊಂಡಿಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ

ದೇಶದಲ್ಲಿ ಕೊರೋನಾ ಸೋಂಕು ಕಂಡುಬಂದ ನಂತರ ದಿನವೊಂದರಲ್ಲಿ ಹೊಸದಾಗಿ ವರದಿಯಾದ ಅತಿ ಹೆಚ್ಚಿನ ಪ್ರಕರಣಗಳು ಇವಾಗಿವೆ

ಒಟ್ಟು ಮೃತಪಟ್ಟವರ ಸಂದ್ಯೆ ಅಣ್ಣಿ ತಲುಪಿದೆ

ಪುರಮಕವಾಗಿ ಚೆನ್ನೈನ ಮಾಟಿತಿ ತಂತ್ರಜ್ಞಾನ ಮತ್ತು ಇದರ ಆಧಾರತ ಸೇವಾ ಸಂಸ್ಥೆಗಳು ಶೇಕಡ ಬರಮ್ಖ ಸಿಬ್ಬಂದಿಯೊಂದಿಗೆ ಕೆಲಸ ಪುರಂಭಸಲು ಅನುಮತಿ ನೀಡಲು ರಾಜ್ಯಕರ್ಕಾರ ನಿರ್ಧರಿಸಿದೆ ಈ ಮೊದಲು ಮನೆಗಳಿಂದ ಕಾರ್ಯನಿರ್ವಹಿಸಲಾಗುತ್ತಿತ್ತು

ಭಾರತೀಯ ಶಾಲಾ ಪರೀಕ್ಷಾ ಪ್ರಮಾಣ ಪತ್ರ ಮಂಡಳಿಯ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು

ಎಸ್ಎಂಬಸ್ ಮೂಲಕವೂ ಕಲಿತಾಂತ ಲಭ್ಯವಿದ್ದು ಈ ಕುಂತಂತ ವೆದ್ಸೈಟ್ಗಳಲ್ಲಿ ವೆಚ್ಚಿನ ವಿವರ ನೀಡಲಾಗಿದೆ ಅಂಗಸಂಸ್ಥೆಗಳು ಕುಂಯರ್ಸ ಕೊರ್ಸುಲ್ನಲ್ಲಿ ತಮ್ಮ ತಮ್ಮ ಶಾಲಾ ಪಾಂಶುಪಾಲರ ಲಾಗಿನ್ ಐಡಿ ಹಾಗೂ ಪಾಸ್ವರ್ಡ್ ಬಕಸಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಪತ್ರಿಕಾ ಪ್ರಕಟಣೆ ತಿಳಿಸಿದೆ

ಸಾರ್ವಜನಿಕರು ವೈಡ್ರಾಕ್ಷಿಕ್ಲೋರೋಟ್ಟನ್ ತಾಗೂ ಆಂಟ ಮಲೇರಿಯಾ ದಿಷರಗಳನ್ನು ವೈದ್ಧರ ನಿರ್ದೇಶನಎಲ್ಲದೆ ಬಳಸದಂತೆ ಎಮ್ಸನ ಶ್ವಾಕೋನ ಎಭಾಗದ ಮುಖ್ಯಶ್ಥ ಡಾ

ಕಾಶಿ ದೇಶದ ಅತಿ ದೊಡ್ಡ ರವ್ತು ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಆತ್ಮ ನಿರ್ದರ್ ಭಾರತಕ್ಕೆ ಸ್ಥೂರ್ತಿದಾಯಕವಾದ ನಗರವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕೇಂದ್ರ ಸರ್ಕಾರ ಇತ್ತೀಚಿಗೆ ಕೈಗೊಂಡ ನಿರ್ಧಾರದಿಂದಾಗಿ ಕರಕುಶಲ ಜೇನು ಕೃಷಿ ಡೈರಿ ಗಾರ್ಮೆಂಟ್ ಉದ್ದಮ ಪಾಗೂ ಮೀನುಗಾರಿಕೆಯಂತಪ ವಲಯಗಳಲ್ಲಿ ಹೊಸ ಹೊಸ ಅವಕಾಶಗಳು ಸ್ಕಷ್ಟಿಯಾಗಲಿವೆ ಎಂದರು ಕೊರೊನಾ ಸಂಕಪ್ಪ ಸಂದರ್ಯದಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿರುವ ಬಡವರು ವಾಗೂ ಆಗತ್ತವರುವ ಜನಿಗೆ ಎಲ್ಲ ರೀತಿಯ ಸವಲತ್ತು ಕಲ್ಲಿಸಬ ಕ್ರಯತ್ನಿಸುತ್ತಿದೆ

ತಿರುವನಂತಪುರಂ ವಿಮಾನ ನಿಲ್ದಾಣ ಚಿನ್ನದ ಕಳ್ಳಾಗಣೆ ಪ್ರಕರಣದ ತನಿವೆ ನಡೆಸಲು ಕೇಂದ್ರ ಗೃಪ ಸಚಿವಾಲಯ ರಾಷ್ಟೀಯ ತನಿಖಾ ಸಂಸ್ಥೆಗೆ ಆನುಮತಿ ನೀಡಿದೆ ಸಂಘಟಿತ ಕಳ್ಳಗಾಗಣೆ ಕಾರ್ಯಾಚರಣೆಯು ರಾಷ್ಟೀಯ ಭದ್ರತೆಗೆ ಗಂಭೀರ ಪರಿಣಾಮಗಳನ್ನು ಬೀರಬಹುದು ಎಂಬ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಕೇರಳ ಮುಖ್ಯಮಂತ್ರಿ ಪಣಡಾಯ ವಿಜಯನ್ ತಿರುವನಂತವುಂ ವಿಮಾನ ನಿಲ್ದಾದಲ್ಲಿ ರಾಜಕಾಂತ್ರಿಕ ಸಾಮಾನು ಸರಂಜಾಮಗಳಂದ ಕೊಡ್ಡುಂತರ ರೂಪಾಯಿ ಮೌಲ್ಯದ ಚಿನ್ನವನ್ನು ವರಪಡಿಕೊಂಡ ಬಗ್ಗೆ ಪರಿಣಾಮಕಾರಿ ತನಿಖೆ ನಡೆಸಬೇಕೆಂದು ಕೋರಿ ಪ್ರಧಾನಿ ನರೇಂದ್ರ ಮೋದಿ ಆವರಿಗೆ ಪತ್ರ ಬರೆದಿದ್ದರು

ಪ್ರಧಾನಿ ನರೇಂದ್ರ ಮೋದಿ ಯುರೋಪಿಯನ್ ಕೌನ್ನಿಲ್ ಅಧ್ಯಕ್ಷ ಚಾರ್ಲ್ಸ್ ಮೈಕೆಲ್ ಮತ್ತು ಯುರೋಪಿಯನ್ ಆಯೊಸದ ಅಧ್ಯಕ್ಷ ಉರ್ಸುಲಾ ವಾನ್ ಡರ್ ಲೇಯನ್ ಆವರು ತ್ಯಂಗಸಭಿಗೆ ಸಹ ಆದ್ದಕ್ಷತೆ ವಹಿಸಲಿದ್ದಾರೆ ರಾಜಕೀಯ ಮತ್ತು ಭಕ್ತಕಾ ಸಂಬಂಧಗಳು ವ್ಯವಾರ ಮತ್ತು ಹೂಡಕೆ ಮತ್ತು ಆರ್ಥಿಕ ಸಮಾರವನ್ನು ಒಳಗೊಂಡ ಭಾರತ ಇಯು ಸಮಾರವನ್ನು ಶ್ಯಂಗಜೆ ಪರಿಹೀಲಿಸಲಿದೆ ಎಂದು ಎದೇಡಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ಹೇಳದ್ದಾರೆ